ಕ್ಯಾಪ್ಸನ್ ಅರ್ಜುನ ಗಜಪಡೆ ನೇತೃತ್ವದಲ್ಲಿ ಸಾಗುವ ಜಂಬೂ ಸವಾರಿ ಮೆರವಣಿಗೆಗೆ ಮುಖ್ಣಮಂತ್ರಿ ಅವರಿಂದ ಚಾಲನೆ

ಿ ಉದ್ಯೋಗಸ್ವ ಮಹಿಳೆಯರಿಗೆ ಅವರ ಕೆಲಸದ ಸ್ವಳದಲ್ಲಿ ನಡೆಯುವ ಲೈಂಗಿಕ ಕಿರುಕುಳದ ಪ್ರತಿಯೊಂದು ದೂರುಗಳ ತ್ವರಿತ ವಿಲೇವಾರಿಗೆ ರಾಷ್ವೀಯ ಮಹಿಳಾ ಆಯೋಗಕ್ಕೆ ಕೇಂದ್ರ ಸಚಿವೆ ಮನೇಕಾ ಗಾಂಧಿ ಸೂಚನೆ

ಕೇಳುಗರ ಜೀವನ ಬನ್ನಿ ಬಂಗಾರವಾಗಲಿ ವಿಕ್ವ ವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಜಂಬೂಸವಾರಿಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ

ಜಂಬೂಸವಾರಿಗೆ ಅರಮನೆ ಆವರಣ ಕಂಗೊಳಿಸುತ್ತಿದೆ

ಇಂದು ವಿಜಯದಶಮಿ ಹಿನ್ನೆಲೆ ಜಂಬೂ ಸವಾರಿ ಸುಸೂತ್ರವಾಗಿ ನಡೆಯಲೆಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಿನ್ನೆ ಹೋಮ ಹವನ ನೆರವೇರಿಸಲಾಯಿತು ದಸರಾ ಮಹೋತ್ಸವದ ಅಂತಿಮ ಕಾರ್ಯಕ್ರಮ ಬನ್ನಿ ಮಂಟಪದಲ್ಲಿ ನಡೆಯಲಿರುವ ಪಂಜಿನ ಕವಾಯತ್ಗೆ ರಾಜ್ಜಪಾಲ ವಜೂಭಾಯ್ ವಾಲಾ ಚಾಲನೆ ನೀಡುವರು

ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಸ್ತಬ್ಬಚಿತ್ರ ಉಪಸಮಿತಿಯ ಉಪ ವಿಶೇಷಾಧಿಕಾರಿ ಕೆ

ನಾಲ್ಕು ವಿಭಾಗಗಳಲ್ಲಿ ಸ್ತಬ್ಬಚಿತ್ರಗಳ ನಿರ್ಮಾಣವಾಗಿವೆ ಕಲೆ ಸಂಸ್ಕೃತಿ ಹಬ್ಬ ಹರಿದಿನ ಪರಿಸರ ಹಾಗೂ ಜಿಲ್ಲಾಮಟ್ಟದ ಯಶೋಗಾಥೆಗಳನ್ನು ದೃಷ್ಟಿಯಲ್ಲಿ ಇರಿಸಿಕೊಳ್ಳಲಾಗಿದೆ ಇದೇ ಮೊದಲ ಬಾರಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸ್ತಬ್ಬಚಿತ್ರ ರಚಿಸಿದೆ ಬಡವರೂ ಸೇರಿದಂತೆ ಎಲ್ಲರಿಗೂ ಕಾನೂನಿನ ಅರಿವು ಮೂಡಿಸುವುದು ಈ ಸ್ತಬ್ಬಚಿತ್ರದ ಆಶಯವಾಗಿದೆ ಅಂತೆಯೇ ಮೈಸೂರು ಜಿಲ್ಲಾ ಸ್ವೀಪ್ ಸಮಿತಿಯು ಮತದಾನದ ಜಾಗೃತಿ ಕುರಿತು ಸೈನ್ನದ ಪರಿಕಲ್ಪನೆಯನ್ನು ಇರಿಸಿಕೊಂಡು ಎನ್ಸಿಸಿ ಶಿಕ್ಷಣ ಅರಿವು ಮೂಡಿಸುವ ಪರಿಕಲ್ಪನೆಯಿಂದ ಉನ್ನತ ಶಿಕ್ಷಣ ಇಲಾಖೆ ಸ್ತಬ್ಬಚಿತ್ರ ರಚಿಸಿವೆ ಇದೇ ಮೊದಲ ಬಾರಿಗೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಇವು ಭಾಗಿಯಾಗಲಿವೆ ಎಂದು ಹೇಳಿದರು ವಿಜಯದಶಮಿಯ ದಿನದಂದೇ ಸ್ತಬ್ಬಚಿತ್ರಗಳಿಗೆ ಬಹುಮಾನ ನೀಡಲಾಗುತ್ತದೆ

ಇದಕ್ಕಾಗಿ ಮೂವರು ತೀರ್ಪುದಾರರನ್ನು ಆಯ್ಕೆ ಮಾಡಲಾಗಿದೆ ಮೈಸೂರಿನ ಸಾಂಸ್ಟ್ರತಿಕ ಕಟ್ಟಡಗಳಗೆ ಮಾಡಿರುವ ನವರಾತ್ರಿ ದೀಪಾಲಂಕಾರ ಮೈಸೂರಿನ ದಸರಾ ಸೌಂದರ್ಯ ಹೆಟ್ಟಿಸಿವೆ ಅರಮನೆಗಳ ನಗರ ಎಂದೇ ಪ್ರಸಿದ್ದವಾಗಿರುವ ಮೈಸೂರಿನಲ್ಲಿರುವ ಹಲವು ಪಾರಂಪರಿಕಾ ಕಟ್ಟಡಗಳು ದಸರೆ ಮೆರುಗನ್ನು ಮತ್ತಪ್ಟು ಹೆಚ್ಚಿಸಿವೆ ಯಾವುದೇ ಅಹಿತಕರ ಫಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ನಗರದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸೇರಿದಂತೆ ಹೊರ ಜಿಲ್ಲೆಗಳಿಂದ ಸಿವಿಲ್

ಈ ಬಾರಿ ದಸರಾ ಮಹೋತ್ಸವದಲ್ಲಿ ಮೊಬೈಲ್ ಕಮಾಂಡ್ ಸೆಂಟರ್ ಬಸ್ ಅನ್ನು ಬಳಕೆ ಮಾಡಲಾಗುತ್ತಿದ್ದು ಯಾವುದೇ ಅಹಿತಕರ ಫಟನೆಗಳು ನಡೆದ ತಕ್ಷಣ ಬಸ್ನಲ್ಲಿ ಅಧಿಕಾರಿಗಳು ಸಭೆ ನಡೆಸಿ ಸ್ಥಳದಲ್ಲೇ ಸೂಕ್ತ ತ್ರಮ ಕೈಗೊಳ್ಳುವ ಅತ್ಯಾಧುನಿಕ ವ್ಯವಸ್ಥೆಯನ್ನು ಈ ಬಸ್ ಹೊಂದಿದೆ ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಅವರು ನಾಡಿನ ಜನತೆಗೆ ವಿಜಯದಶಮಿ ಹಬ್ಬದ ಶುಭಾಶಯ ಕೋರಿದ್ದಾರೆ ದುಷ್ಟರ ವಿರುದ್ದ ಶಿಷ್ಟರ ವಿಜಯದ ಪ್ರತೀಕ ದಸರಾ ಪಬ್ಲ ಸಮಾಜವನ್ನು ಬಾಧಿಸುವ ಪಿಡುಗುಗಳು ಸಮಸ್ಥೆಗಳನ್ನು ಶಾಂತಿ ಸಂಯಮ ಏಕತೆಯ ಆಯುಧಗಳಿಂದ ಎದುರಿಸೋಣ ನಾಡಿನ ಅಭಿವೃದ್ಧಿಗೆ ತ್ರಮಿಸೋಣ ಎಂದು ಹೇಳಿದ್ದಾರೆ ತಾಯಿ ಭುವನೇಶ್ವರಿಯು ನಾಡಿನ ಜನತೆಗೆ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ರಾಜ್ಯದ ಜನತೆಗೆ ಬಿಜೆಪಿ ರಾಜ್ಯಾಧ್ವಕ್ಷ ಬಿ ಎಸ್

ಎಲ್ಲ ದುಷ್ಟಶಕ್ತಿಗಳ ವಿರುದ್ಧ ಸಜ್ಜನಶಕ್ತಿಯು ವಿಜಯ ಗಳಿಸಿದ ಈ ಶುಭ ಸಂದರ್ಭದಲ್ಲಿ ಸಮಸ್ತ ಮನುಕುಲಕ್ಕೆ ಒಳಿತಾಗಲಿ ನಾಡಿನಲ್ಲಿ ಶಾಂತಿ ಸಮೃದ್ಧಿ ಮತ್ತು ನೆಮ್ಮದಿ ನೆಲೆಸಲಿ ಎಂದು ಹಾರೈಸುವುದಾಗಿ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಇಂದು ರಾತ್ರಿ ನಾಡಪಬ್ಬ ದಸರಾ ಮಹೋತ್ಸವವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲು ಸರ್ವ ಸಿದ್ಧತೆ ಕೈಗೊಳ್ಳಲಾಗಿದ್ದು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ರಾತ್ರಿಯಿಡೀ ಕಾರ್ಯಕ್ರಮಗಳನ್ನು ಜನತೆಗಾಗಿ ಆಯೋಜಿಸಲಾಗಿದೆ ಎಂದು ದಸರಾ ಸಮಿತಿ ಅಧ್ಯಕ್ಷೆ ಕಾವೇರಮ್ಮ ಸೋಮಣ್ಣ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗಿನ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಭವಿಸಿದ ಪ್ರಕೃತ್ತಿ ವಿಕೋಪದಿಂದಾಗಿ ಈ ಬಾರಿ ಉದ್ದೇಶಿತ ರೀತಿಯಲ್ಲಿ ಮಡಿಕೇರಿಯಲ್ಲಿ ದಸರಾ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಾಧ್ಯವಾಗದ ಪರಿಸ್ಥಿತಿಯಿತ್ತು

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಬಿಜೆಪಿ ಕಾರ್ಯಕರ್ತರೊಂದಿಗೆ ನಡೆದ ವಿಡಿಯೋ ಸಂವಾದದ ವೇಳೆ ಮಾತನಾಡಿದ ಅವರು ದೇಶಕ್ಕಾಗಿ ದುಡಿದ ಎಲ್ಲರನ್ನೂ ಭಾರತೀಯ ಜನತಾ ಪಾರ್ಟಿ ಪಕ್ಷಾತೀತವಾಗಿ ಈ ಗೌರವಿಸುತ್ತದೆ ಎಂದು ತಿಳಿಸಿದರು ಕಾಂಗ್ರೆಸ್ ಹಲವು ದಶಕಗಳ ತನ್ನ ಆಡಳಿತಾವಧಿಯಲ್ಲಿ ಉಪೇಕ್ಷಿಸಿದ್ದ ಹಲವು ಮಹಾನ ವ್ಯಕ್ತಿಗಳ ಕೊಡುಗೆಯನ್ನು ತಮ್ಮ ಸರ್ಕಾರ ಗೌರವಿಸಿ ಆಚರಿಸುತ್ತಿದೆ ಎಂದರು ಉದ್ಯೋಗಸ್ತ ಮಹಿಳೆಯರಿಗೆ ಅವರ ಕೆಲಸದ ಸ್ಥಳದಲ್ಲಿ ನಡೆಯುವ ಲೈಂಗಿಕ ಕಿರುಕುಳದ ಪ್ರತಿಯೊಂದು ದೂರುಗಳನ್ನು ಸ್ವೀಕರಿಸಿ ತ್ವರಿತ ವಿಲೇವಾರಿಗೆ ಎನ್ಸಿಡಬ್ಲೂ ರಾಷ್ಟೀಯ ಮಹಿಳಾ ಆಯೋಗಕ್ಷೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಖಾತೆ ಸಚಿವೆ ಮನೇಕಾ ಗಾಂಧಿ ಸೂಚನೆ ನೀಡಿದ್ದಾರೆ ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗಿರುವ ಉದ್ಯೋಗಸ್ಥ ಮಹಿಳೆಯರು ತಾವು ಬಯಸಿದಲ್ಲಿ ಎನ್ಸಿಡಬ್ಲೂಗೆ ದೂರು ಸಲ್ಲಿಸಬಹುದು ಎಂದು ಹೇಳಿದ್ದಾರೆ

ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಎನ್ಡಿಎ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ ಎಂದು ಕೇಂದ್ರ ಮಾನವ ಸಂಪನ್ನೂಲ ಅಭಿವೃದ್ಧಿ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಗಮ ವ್ಯವಹಾರ ತ್ವರಿತ ಮತ್ತು ಪಾರದರ್ಶಕತೆಯ ಬಾತ್ರಿಗಾಗಿ ಸಿಬಿಎಸ್ಇ ಮಾನ್ಯತೆ ಪ್ರಕ್ರಿಯೆಗಳನ್ನು ಸರಳೀಕರಿಸಿ ಸಮಗ್ರ ಬದಲಾವಣೆ ಮಾಡಲಾಗಿದೆ ಎಂದರು

ಜಿಲ್ಲಾ ಶಿಕ್ಷಣ ಅಧಿಕಾರಿ ಇದನ್ನು ಪರಿಶೀಲಿಸಿ ಅನುಮತಿಗೆ ಶಿಫಾರಸ್ಲು ಮಾಡಬೇಕು ಈ ಹಂತದಲ್ಲಿ ವಿಳಂಬವಾಗುವುದನ್ನು ತಪ್ಪಿಸಲು ಆಡಳಿತದಲ್ಲಿ ಪಾರದರ್ಶಕತೆ ತರಲಾಗುತ್ತಿದೆ ಎಂದು ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದರು ಉಪ ಚುನಾವಣೆಯಲ್ಲಿ ಬಳ್ಳಾರಿ ಮತ್ತು ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ವರ್ಥಿಗಳ ಗೆಲುವಿಗೆ ಯವುದೇ ಸಮಸ್ಯ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಮತ್ತು ರಾಮನಗರದಲ್ಲಿ ನಿಕಟ ಸ್ಪರ್ಧೆ ಇದೆ ಎಂದರು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಾಡಿಕೊಂಡಿರುವುದು ಮೈತ್ರಿ ಅಲ್ಲ ಅದು ಕಾಂಗ್ರೆಸ್ ಜೆಡಿಎಸ್ಗೆ ಶರಣಾಗಿರುವುದನ್ನು ತೋರಿಸುತ್ತದೆ ಎಂದರು

ಮಂಡ್ಯದಲ್ಲಿಯೂ ಹೆಚ್ಚು ಮತಗಳನ್ನು ಗಳಸುವುದು ಖಟಿತ ಎಂದು ಕೇಂದ್ರ ಸಾಂಖ್ಯಿಕ ವ್ಯವಹಾರಗಳ ಖಾತೆ ಸಚಿವ ಡಿ

ಸದಾನಂದಗೌಡ ಹೇಳಿದ್ದಾರೆ ಬೆಂಗಳೂರಿನ ಕೆ

ಪುರದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿರುವ ಮೈತ್ರಿ ಸರ್ಕಾರ ಅಧಿಕಾರ ಉಳಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಿದೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಎಂದು ಆರೋಪಿಸಿದರು

ಕ್ಯಾಪ್ಲನ್ ಅರ್ಜುನ ಗಜಪಡೆ ನೇತೃತ್ವದಲ್ಲಿ ಸಾಗುವ ಜಂಬೂ ಸವಾರಿ ಮೆರವಣಿಗೆಗೆ ಮುಖ್ಯಮಂತ್ರಿ ಅವರಿಂದ ಚಾಲನೆ

ು ಉದ್ಯೋಗಸ್ನ ಮಹಿಳೆಯರಿಗೆ ಅವರ ಕೆಲಸದ ಸ್ಥಳದಲ್ಲಿ ನಡೆಯುವ ಲೈಂಗಿಕ ಕಿರುಕುಳದ ಪ್ರತಿಯೊಂದು ದೂರುಗಳ ತ್ವರಿತ ವಿಲೇವಾರಿಗೆ ರಾಷ್ಟೀಯ ಮಹಿಳಾ ಆಯೋಗಕ್ಕೆ ಕೇಂದ್ರ ಸಚಿವೆ ಮನೇಕಾ ಗಾಂಧಿ ಸೂಚನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು